ಅವು ಇಂದಿನಿಂದ ಹಾರಾಟ ನಡೆಸಲಿವೆ

ವಂದೇ ಭಾರತ್ ಮಿಷನ್ ಅಡಿ ಇದುವರೆಗೆ ಕೊಲ್ಲಿ ರಾಷ್ಷಗಳಂದ ಹೆಚ್ಚಿನ ಸಂಖ್ಲೆಯ ಭಾರತೀಯರನ್ನು ಕರೆತರಲಾಗಿದೆ

ಕೇರಳ ಹೈದರಾಬಾದ್ ಕೊಯಮತ್ತೂರು ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ನಗರಗಳಿಗೆ ಭಾರತೀಯರನ್ನು ಈ ವಿಮಾನಗಳು ಕರೆತರಲಿವೆ

ಎರಡನೇ ಹಂತದಲ್ಲಿ ಇಸ್ತಾನ್ಬುಲ್ ಲಗೋಸ್ ಅಮೆರಿಕ ಮತ್ತು ಯೂರೋಪ್ನಿಂದ ವಿಮಾನಗಳು ಹಾರಾಟ ನಡೆಸಲಿವೆ

ಮೈಗೌವ್ಡಾಟ್ಇನ್ ಅಥವಾ ನಮೋ ಆ್ಲಪ್ ಓಪನ್ ಪೋರಂಗೆ ತಮ್ಮ ಸಲಹೆಗಳನ್ನು ಬರೆದು ಕಳುಹಿಸಬಹುದು

ಎಂ ಎಸ್ ರೂಪದಲ್ಲಿ ಸ್ವೀಕರಿಸಲಾಗುವುದು ಎಂದು ತಿಳಿಸಲಾಗಿದೆ

ಇವೆಲ್ಲವೂ ಗುಣಮಟ್ಟದಿಂದ ಕೂಡಿವೆ ಸಚಿವಾಲಯದ ತಾಂತ್ರಿಕ ಸಮಿತಿ ಕಾಲ ಕಾಲಕ್ಷೆ ಉತ್ಪನ್ನಗಳ ಗುಣಮಟ್ಟ ಪರೀಕ್ಷಿಸುತ್ತಾ ಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ

ಶ್ರತಿ ವರ್ಷ ಮಾರ್ಚ್ ಅಂತ್ಯದ ವೇಳೆಗೆ ಗೋಧಿ ಫಸಲು ರೈತನ ಕೈಗೆ ಲಭಿಸಿ ಏಪ್ರಿಲ್ ಮೊದಲ ವಾರದಲ್ಲಿ ಖರೀದಿ ಪ್ರಕ್ರಿಯೆ ಆರಂಭವಾಗುತ್ತದೆ

ಇದನ್ನು ಮನಗಂಡ ಕೇಂದ್ರ ಸರ್ಕಾರ ಕೃಷಿ ಉತ್ಪನ್ನಗಳ ಮಾರಾಟ ಮತ್ತು ಮಾರುಕಟ್ಲಿಗೆ ಅವಕಾಶ ಕಲ್ಪಿದ ಹಿನ್ನೆಲೆಯಲ್ಲಿ ದಾಖಲೆಯ ಶ್ರಮಾಣದ ಗೋಧಿ ಖರೀದಿ ಸಾಧ್ಯವಾಗಿದೆ

ಸಾಮಾಜಿಕ ಅಂತರ ಕಾಪಾಡುವುದು ತಂತ್ರಜ್ಞಾನ ನಿಯೋಜನೆ ಸೇರಿದಂತೆ ಬಹು ವಿಧಧ ಸುರಕ್ಷತಾ ಕಾರ್ಯತಂತ್ರಗಳ ಮೂಲಕ ಗೋಧಿ ಖರೀದಿ ಶ್ರಕ್ರಿಯೆ ನಿನ್ನೆ ಪೂರ್ಣವಾಗಿದೆ

ಈ ಸಂಬಂಧ ಪಕ್ಷದ ರಾಜ್ಯ ಫಟಕಗಳು ಹಾಗೂ ಪಕ್ಷದ ಹಿರಿಯ ಪದಾಧಿಕಾರಿಗಳಗೆ ಮಾಹಿತಿ ನೀಡಲಾಗಿದೆ

ಪ್ರಧಾನಿ ನರೇಂದ್ರಮೋದಿ ಜಗತ್ತಿನ ಅತ್ಯಂತ ಜನಪ್ರಿಯ ನಾಯಕರೆಂದು ಬಣ್ಣಿಸಿರುವ ಪಕ್ಷ ಅವರ ಸರ್ಕಾರದ ಮೊದಲ ವರ್ಷದಲ್ಲಿ ಜನರ ದಶಕಗಳ ಕಾಲದ ಆಕಾಂಕ್ಷೆಗಳು ಹಾಗೂ ಕನಸುಗಳನ್ನು ಈಡೇರಿಸಲಾಗಿದೆ ಎಂದಿದೆ

ಅಲ್ಲದೇ ಅಯೋಧ್ಯೆಯಲ್ಲಿ ರಾಮ ದೇಗುಲ ನಿರ್ಮಾಣಕ್ಕೆ ಉಂಟಾಗಿದ್ದ ಎಲ್ಲಾ ಅಡ್ಡಿಗಳನ್ನು ನಿವಾರಿಸಲಾಗಿದೆ ಎಂದು ತಿಳಿಸಿದೆ ಈ ಎಲ್ಲಾ ಸಾಧನೆಗಳು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಿಸಬೇಕಾಗಿದೆ ಎಂದು ಪಕ್ಷ ಹೇಳಿದೆ

ಸರ್ಕಾರಿ ಮತ್ತು ಖಾಸಗಿ ಶ್ರಯೋಗಾಲಯಗಳಿಗೆ ಅನುಮತಿ ನೀಡುವ ಮೂಲಕ ದೇಶದಲ್ಲಿ ಪರೀಕ್ಷಾ ಸೌಲಭ್ಯಗಳನ್ನು ಹೆಚ್ಚಿಸಲು ಭಾರತೀಯ ವೈದ್ಯಕೀಯ ಸಂತೋಧನಾ ಮಂಡಳಿ ನಿರಂತರ ಪ್ರಯತ್ನಗಳನ್ನು ಮುಂದುವರೆಸಿದೆ

ಈಶ್ವರಪ್ಪ ಹುಬ್ಬಳ್ಳಯಳ್ಲಿಂದು ತಿಳಿಸಿದ್ದಾರೆ ಮಕ್ರೇಗಾ ಸೇರಿದಂತೆ ಇನ್ನಿತರ ಅಭಿವೃದ್ದಿ ಕಾರ್ಯಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದುಕೊಂಡ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು ಜನ ಸ್ವಂತ ಊರುಗಳಗೆ ಹೋಗುತ್ತಿರುವುದು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಸಂಖ್ಯೆ ಹೆಚ್ಚಳವಾಗಿದೆ ಎಂದು ತಿಳಬದ್ಲಾರೆ ಲಾಕ್ಡೌನ್ ಸಡಿಲಿಕೆಯಿಂದಾಗಿ ಹೊರರಾಜ್ಲಗಳಿಂದ ಆಗಮಿಸುವವರಿಂದ ಕೊರೊನಾ ಪ್ರಕರಣ ಹೆಚ್ಚಾಗುತ್ತಿರುವ ಹಿನ್ನಲೆಯಲ್ಲಿ ಸರ್ಕಾರ ಅನೇಕ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುತ್ತಿದೆ ಎಂದು ಮಾಹಿತಿ ನೀಡಿದರು

ಅಥ್ಲೀಟ್ಗಳ ಬಾತೆಗಳಿಗೆ ನೇರವಾಗಿ ಈ ಹಣ ಜಮೆ ಮಾಡಲಾಗಿದೆ ಎಂದು ಪ್ರಾಧಿಕಾರ ತಿಳಿಸಿದೆ